ಸಿರಿಧಾನ್ಸಗಳ ಉತ್ತೇಜನ ಸಾವಯವ ಕೃಷಿಗೆ ಒತ್ತು ನೀಡಲು ಬೆಂಗಳೂರಿನಲ್ಲಿ ನಾಳೆ ಕೃಷಿ ಸ್ವಾರ್ಟ್ಪ್

ಟಿಷಧ ವಲಯದಲ್ಲಿ ದೇತೀಯ ಉತ್ಪಾದನಾ ಸಾಮಾರ್ಥ್ಯ ಹೆಚ್ಚಿಸಲು ಅಗತ್ಯ ಕ್ರಮ ಕೇಂದ್ರ ಸಚಿವ ಡಿ

ನಾಳೆ ಸಿಇಟಿ ಫಲಿತಾಂಶ ಪ್ರಕಟ

ವಿಧಾನಸೌಧದಲ್ಲಿಂದು ಮುಖ್ಯಮಂತ್ರಿ ಬಿ ಎಸ್ ಯಡಿಯೂರಪ್ಪ ಅವರ ಅಧ್ಯಕ್ಷತೆಯಲ್ಲಿ ನಡೆದ ಸಚಿವ ಸಂಪುಟ ಸಭೆಯಲ್ಲಿ ಈ ನಿರ್ಧಾರ ಕೈಗೊಳ್ಳಲಾಗಿದೆ ಸಭೆ ಬಳಿಕ ಸುದ್ದಿಗಾರರಿಗೆ ವಿವರ ನೀಡಿದ ಕಾನೂನು ಮತ್ತು ಸಂಸದೀಯ ವ್ಯವಹಾರಗಳ ಸಚಿವ ಜೆ

ಮಾಧುಸ್ವಾಮಿ ಕೋವಿಡ್ ಸಂಕಪ್ಲದ ಪರಿಸ್ತಿತಿಯಲ್ಲಿ ಅಧಿವೇಶನ ನಡೆಸುವ ಬಗೆ ಕುರಿತು ವಿಧಾನಸಭಾ ಸ್ವೀಕರ್ ಹಾಗೂ ವಿಧಾನಪರಿಷತ್ ಸಭಾಪತಿ ಅವರು ಸೂಕ್ತ ತೀರ್ಮಾನ ಕೈಗೊಳ್ಳದೇಕಾಗಿದೆ ಎಂದರು ಸಹಕಾರ ಸಂಘಗಳ ಚುನಾವಣೆಯನ್ನು ಮುಂದೂಡಲು ಸಚಿವ ಸಂಪುಟ ಸಭೆ ತೀರ್ಮಾನಿಸಿದೆ ರೈತರಿಂದಲೇ ಕೈಷಿ ಬೆಳೆ ಸಮೀಕ್ಷೆ ನಡೆಸುವ ಕೈಷಿ ಬೆಳೆ ಆಸ್ಟ್ ಯೋಜನೆಗೆ ಅನುಮೋದನೆ ನೀಡಲಾಗಿದ್ದು ಬೆಳೆ ಸಮೀಕ್ಷೆ ನಡೆಸುವ ಅವಧಿಯನ್ನು ಹತ್ತು ದಿನಗಳ ಕಾಲ ಮುಂದೂಡುವ ಪ್ರಸ್ತಾವನೆಗೆ ಅನುಮೋದನೆ ನೀಡಲಾಗಿದೆ ಎಂದರು

ಕೊಡಗಿನ ಕೆ ನಿಲುಗಣಿ ಪ್ರದೇಶದ ನಿರ್ವಸಿತರಿಗೆ ಮನೆಗಳ ನಿರ್ಮಾಣ ಮತ್ತು ಮೂಲ ಸೌಕರ್ಯ ಅಭಿವೃದ್ದಿಗೆ ಅನುಮೋದನೆ ನೀಡಲಾಗಿದೆ ಮಂಡೂರು ಗ್ರಾಮದಲ್ಲಿ ರಕ್ಷಣಾ ಇಲಾಖೆಯಿಂದ ಪಡೆದ ಜಾಗಕ್ಕೆ ಪರ್ಯಾಯ ಭೂಮಿ ನೀಡಲು ನಿರ್ಧರಿಸಲಾಗಿದೆ ಎಂದು ಸಚಿವ ಜೆ

ವಿಧಾನಸೌಧದಲ್ಲಿಂದು ನಡೆದ ಕಾರ್ಯಕ್ರಮದಲ್ಲಿ ಮುಖ್ಯಮಂತ್ರಿ ಬಿ ಎಸ್ ಯಡಿಯೂರಪ್ಪ ಮತ್ತು ಪಶು ಸಂಗೋಪನಾ ಸಚಿವ ಪ್ರಭು ಚವ್ನಾಣ್ ಅವರು ಪಶು ಸಂಜೇವಿನಿ ಸುಸಭ್ಯತ ಸಂಚಾರಿ ಪಶುಶಸ್ತಚಿಕಿತ್ತಾ ವಾಹನಗಳಿಗೆ ಪಸಿರು ನಿಶಾನೆ ತೋರಿಸಿ ಸೇವೆಗೆ ಚಾಲನೆ ನೀಡಿದರು

ಪಶು ಸಂಗೋಪನಾ ಇಲಾಖೆಯ ಮೂಲಕ ಅನುಷ್ಠಾನಗೊಳಿಸಲಾಗುತ್ತಿದೆ ಸುಸಜ್ಜತ ಅಂಬ್ಯುಲೆನ್ಸ್ ವಾಹನದಲ್ಲಿ ಆತ್ಯಾಧುನಿಕ ಪಶು ವೈದ್ಯಕೀಯ ಸೇವೆಗಳಾದ ಶಸ್ತಚಿಕಿತ್ಸಾ ಫಟಕ ಪ್ರಯೋಗಶಾಲೆ ಸ್ನಾನಿಂಗ್ ಉಪಕರಣಗಳನ್ನು ಅಳವಡಿಸಲಾಗಿದೆ

ಮುಂದಿನ ದಿನಗಳಲ್ಲಿ ರಾಜ್ಯದ ಎಲ್ಲಾ ಜಲ್ಲೆಗಳಲ್ಲಿ ಈ ಸೇವೆ ವಿಸ್ತಾರಗೊಳ್ಳಲಿದೆ

ದೇಶ ವಿದೇಶಗಳಿಂದ ಕೈಷಿ ವಿಜ್ವಾನಿಗಳು ತಂತ್ರಜ್ಞರು ಉದ್ಯಮಿಗಳು ಭಾಗವಹಿಸಲಿದ್ದಾರೆ ನಾಳೆ ಇಡೀ ದಿನ ಕೃಷಿಗೆ ಸಂಬಂಧಿಸಿದ ವಿವಿಧ ಗೋಷ್ಟಿಗಳು ಜರುಗಲಿವೆ ಎಂದು ಕೃಷಿ ಸಚಿವ ಬಿ

ಪಾಟೀಲ್ ತಿಳಿಸಿದ್ದಾರೆ ಆಕಾಶವಾಣಿಯೊಂದಿಗೆ ಮಾತನಾಡಿದ ಅವರು ಕೃಷಿಯನ್ನು ಉದ್ದಮವನ್ನಾಗಿಸುವ ನಿಟ್ಲನಲ್ಲಿ ನಾಳನ ಕೃಷಿ ಸ್ವಾಟ್ ಆಫ್ ಮಹತ್ವಸೂರ್ಣವಾಗಿದೆ ಎಂದು ಹೇಳದರು ದೇಶದಲ್ಲೇ ಇದೇ ಮೊಟ್ಟಮೊದಲ ಬಾರಿಗೆ ರಾಜ್ಯದಲ್ಲಿ ನನ್ನ ಬೆಳೆ ನನ್ನ ಹಕ್ಕು ಬೆಳೆ ಸಮೀಕ್ಷಾ ಆಷ್ನ್ನು ಕೈಷಿ ಇಲಾಖೆ ಪರಿಚಯಿಸಿದ್ದು

ರಾಜ್ಲದಲ್ಲಿ ಯೂರಿಯ ದಾಸ್ತಾನು ಸಮರ್ಪಕವಾಗಿದ್ದು ನಾಳೆ ಹೆಚ್ಚಿನ ಯೂರಿಯಾ ಸರಕು ರಾಜ್ಯಕ್ಷೆ ತಲುಪಲಿದೆ ಎಂದು ಸಚಿವ ಬಿ

ವರ್ಚುವಲ್ ಲೈವ್ ಮೂಲಕ ಕೇಂದ್ರ ವಸತಿ ಮತ್ತು ನಗರಾಭಿವೃದ್ಧಿ ಖಾತೆ ರಾಜ್ಯ ಸಚಿವ ಪರ್ದೀಪ್ ಸಿಂಗ್ ಪುರಿ ಮ್ಲೆಸೂರಿನ ಮಹಾನಗರ ಪಾಲಿಕೆಯ ಇಬ್ಲರು ಪೌರ ಕಾರ್ಮಿಕರೊಂದಿಗೆ ಸಂವಾದ ನಡೆಸಿದರು ಸಂವಾದದಲ್ಲಿ ಪೌರ ಕಾರ್ಮಿಕರಾದ ಮಂಜುಳಾ ಮತ್ತು ನಂಜುಂಡಸ್ವಾಮಿ ಭಾಗಿಯಾಗಿದ್ದರು ಕೊರೋನಾದಿಂದ ಗುಣಮುಖರಾಗಿ ಮತ್ತೆ ಕೆಲಸಕ್ಕೆ ಹಾಜರಾಗಿದ್ದ ನಂಜುಂಡಸ್ವಾಮಿಗೆ ಸಚಿವರು ಚಪ್ಪಾಳೆ ತಟ್ಟ ಅಭಿನಂದನೆ ಸಲ್ಲಿಸಿದರು ಇದೇ ವೇಳೆ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರ ವಿಮೆ ಯೋಜನೆ ಬಗ್ಗೆ ಪ್ರಸ್ತಾಪಿಸಿ ಇದರಿಂದ ಧ್ಯೆರ್ಯವಾಗಿ ಕೆಲಸ ಮಾಡುತ್ತಿದ್ದೇವೆ ಎಂದು ನಂಜುಂಡಸ್ನಾಮಿ ಕೇಂದ್ರ ಸಚಿವರಿಗೆ ಹೇಳಿದರು

ನಮ್ನ ದಿಷಧ ಉದ್ದಮ ಭಾರತಕ್ಷೆ ಮಾತ್ರ ಆಸ್ತಿಯಾಗಿರದೇ ಇಡೀ ವಿಶ್ವದ ಆಸ್ತಿಯಾಗಿದ್ದು ಅಭಿವೃದ್ದಿ ತೀಲ ರಾಷ್ಷಗಳಗೆ ಅಗತ್ಯವಿರುವ ದಿಷಧಗಳನ್ನು ಅಗ್ಗದ ದರದಲ್ಲಿ ಉತ್ಪಾದಿಸುವ ವಿಚಾರದಲ್ಲಿ ಶ್ರಮುಖ ಪಾತ್ರ ವಹಿಸಬೇಕೆಂದು ಪ್ರಧಾನಮಂತ್ರಿ ನರೇಂದ್ರಮೋದಿ ಇತ್ತೀಚೆಗೆ ಹೇಳರುವುದನ್ನು ಸಚಿವರು ಉಲ್ಲೇಖಿಸಿದರು ದೇಶದ ದಿಷಧ ಬದ್ದತೆಯನ್ನು ಬಲಪಡಿಸುವ ನಿಟ್ಟನಲ್ಲಿ ದಿಷಧ ವಲಯದಲ್ಲಿ ಸ್ವಾವಲಂಬನೆ ಸಾಧಿಸಲು ಸರ್ಕಾರ ಬದ್ದವಾಗಿದೆ

ಅಶ್ವತ್ವನಾರಾಯಣ ತಿಳಿಸಿದ್ದಾರೆ

ಪ್ರಾಮಾಣಿಕ ತೆರಿಗೆದಾರರಿಗೆ ಈ ಪದ್ದತಿ ಅತ್ಯಂತ ಉಪಯುಕ್ತ ಎಂದು ಆದಾಯ ತೆರಿಗೆ ಇಲಾಖೆಯ ಜಂಟಿ ಆಯುಕ್ತರಾದ ಡಾ

ಅವರಿಂದು ಕೇಂದ್ರ ವಾರ್ತಾ ಮತ್ತು ಪ್ರಸಾರ ಸಚಿವಾಲಯದ ಬೆಂಗಳೂರಿನ ವಾರ್ತಾ ಶಾಖೆ ಆಯೋಜಿಸಿದ್ದ ಪ್ರಾಮಾಣಿಕರಿಗೆ ಮನ್ನಣೆ ಪಾರದರ್ಶಕ ತೆರಿಗೆ ಪದ್ದತಿ ಕುರಿತ ವೆಬಿನಾರ್ನಲ್ಲಿ ಪಾಲ್ಗೊಂಡು ಮಾತನಾಡಿದರು ಈ ಪದ್ಧತಿಯಲ್ಲಿ ತೆರಿಗೆದಾರ ಯಾವುದೇ ರೀತಿಯಲ್ಲೂ ಇಲಾಖೆಯ ಅಧಿಕಾರಿಗಳನ್ನು ಮುಖಾಮುಖಿಯಾಗುವುದಿಲ್ಲ

ದಕ್ಷಿಣ ಭಾರತ ಪ್ರಾದೇಶಿಕ ಮಂಡಳಿಯ ಹುಬ್ಬಳ್ಳಿ ಶಾಖೆಯ ಅಧ್ಯಕ್ಷ ಸುಭಾಶ್ ಪಾಟೀಲ ಮಾತನಾಡಿ ದೇಶದ ಯಾವ ಮೂಲೆಯಲ್ಲಿ ವ್ಯವಹಾರ ಮಾಡಿದರೂ ಅದರ ಬಗ್ಗೆ ಆದಾಯ ತೆರಿಗೆ ಇಲಾಖೆಗೆ ಮಾಹಿತಿ ಇರುತ್ತದೆ ಎಂದು ಹೇಳಿದರು ಕೊಡಗು ಜಿಲ್ಲೆಯಲ್ಲಿ ಆಗಸ್ಟ್ ಮೊದಲ ವಾರದಲ್ಲಿ ಸುರಿದ ಧಾರಾಕಾರ ಮಳೆಗೆ ಜಿಲ್ಲೆಯಲ್ಲಿ ಭೂಕುಸಿತ ಹಾಗೂ ಪ್ರವಾಹ ಸಂಭವಿಸಿ ಸಾಕಷ್ಟು ನಷ್ಟ ಉಂಟಾಗಿದ್ದು ಈ ಸಂಬಂಧ ಮುಖ್ಯಮಂತ್ರಿ ಬಿ ಎಸ್ ಯಡಿಯೂರಪ್ಪ ಅವರನ್ನು ವಿರಾಜಪೇಟೆ ಶಾಸಕ ಹಾಗೂ ಸರ್ಕಾರಿ ಜಮೀನುಗಳ ಸಂರಕ್ಷಣಾ ಸಮಿತಿ ಅಧ್ಯಕ್ಷ ಕೆ

ಬೋಪಯ್ಯ ಬೆಂಗಳೂರಿನಲ್ಲಿಂದು ಭೇಟಿ ಮಾಡಿ ಎವಿಧ ಬೇಡಿಕೆಗಳನ್ನು ಈಡೇರಿಸುವಂತೆ ಮನವಿ ಮಾಡಿದ್ದಾರೆ ಕೊಡಗು ಜಿಲ್ಲೆಯಲ್ಲಿ ಭೂಕುಸಿತ ಹಾಗೂ ಪ್ರವಾಹದಿಂದಾಗಿ ರಸ್ತೆ ಹಾಗೂ ಸೇತುವೆಗೆ ಮರಗಳು ಬಿದ್ದಿದ್ದು ರೋಸ್ವುಡ್ ಹೊರತುಪಡಿಸಿ ಉಳಿದ ಮರಗಳನ್ನು ಮಾಲೀಕರೇ ಮಾರಾಟ ಮಾಡಲು ಅವಕಾಶ ನೀಡಬೇಕೆಂದು ಕೆ

ಬಾಕಿ ಹಣವನ್ನು ಹಂತ ಹಂತವಾಗಿ ಬಿಡುಗಡೆ ಮಾಡಲಾಗುವುದು ಎಂದು ಮುಖ್ಯಮಂತ್ರಿಯವರು ಭರವಸೆ ನೀಡಿದ್ದಾರೆಂದು ಶಾಸಕ ಕೆ ಜಿ ಬೋಪಯ್ಯ ತಿಳಿಸಿದ್ದಾರೆ

ಸಾರ್ವಜನಿಕ ಸ್ಥಳಗಳಲ್ಲಿ ಗಣೇಶ ಮೂರ್ತಿಗಳ ಸ್ಥಾಪನೆಗೆ ಕಡ್ಡಾಯವಾಗಿ ಅನುಮತಿ ಪಡೆಯಬೇಕಲ್ಲದೆ ಸರ್ಕಾರದ ಮಾರ್ಗಸೂಚಿಯಂತೆ ನಿಬಂಧನೆಗಳನ್ನು ವಿಧಿಸಿ ಅನುಮತಿ ನೀಡಬೇಕು ಎಂದು ಉತ್ತರ ಕನ್ನಡ ಜಿಲ್ಲಾಧಿಕಾರಿ ಡಾ

ಕಾರವಾರದಲ್ಲಿಂದು ಗಣೇಶೋತ್ವವಕ್ಕೆ ಸಂಬಂಧಿಸಿದಂತೆ ಕಂದಾಯ ಪೋಲಿಸ್ ಹಾಗೂ ಸ್ವಳೀಯ ಸಂಸ್ವಗಳ ಅಧಿಕಾರಿಗಳೊಂದಿಗೆ ಸಭೆ ನಡೆಸಿ ಗಣೇಶೋತ್ತವಗಳ ಪರಿಶೀಲನೆಗೆ ಪ್ರತಿ ಸ್ನಳಕ್ಷೆ ಒಬ್ಲ ನೋಡಲ್ ಅಧಿಕಾರಿಗಳನ್ನು ನೇಮಿಸುವಂತೆ ಸೂಚಿಸಿದರು ಜಿಲ್ಲೆಯಲ್ಲಿ ಎರಡು ದಿನಗಳಗಿಂತ ಹೆಚ್ಚು ಗಣೇಶೋತ್ಸವ ನಡೆಸಲು ಅವಕಾಶವಿಲ್ಲ ಇದರ ಮುಖ್ಯ ಉದ್ದೇಶ ಕೊರೊನಾ ಸೊಂಕು ಪರಡುವುದನ್ನು ತಡೆಗಟ್ಟುವುದೇ ಆಗಿದೆ ಎಂದು ಹೇಳಿದರು

ಪ್ರಭಾಕರ ಕುಂದೂರ ಹೇಳಿದ್ದಾರೆ ಪಾವೇರಿಯ ಜಿಲ್ಲಾ ಆರೋಗ್ಯ ಭವನದಲ್ಲಿಂದು ನಡೆದ ವಿಶ್ವ ಸೊಳ್ಳೆ ನಿವಾರಣಾ ದಿನಾಚರಣೆ ಕಾರ್ಯಕ್ರಮ ಉದ್ವಾಟಿಸಿ ಮಾತನಾಡಿದ ಅವರು ನಮ್ನ ಸುತ್ತಮುತ್ತಲಿನ ಪರಿಸರವನ್ನು ಸಚ್ಚವಾಗಿರಿಸಿಕೊಳ್ಳುವ ಮೂಲಕ ಡೆಂಗ್ಲೂ ಚಿಕುನ್ಗುನ್ನಾ ಮಲೇರಿಯಾ ಸೇರಿದಂತೆ ಅನೇಕ ರೋಗಗಳನ್ನು ನಿಯಂತ್ರಿಸಬಹುದು ಈ ವಿಷಯವಾಗಿ ನಿರಂತರ ಆರೋಗ್ಯ ಶಿಕ್ಷಣ ಕಾರ್ಯಕ್ರಮವನ್ನು ಪಮ್ಮಿಕೊಳ್ಳುವುದು ಸೂಕ್ತ ಎಂದು ಹೇಳಿದರು ಉತ್ತರಕನ್ನಡ ಜಿಲ್ಲೆಯ ಕುಮಟಾ ತಾಲೂಕಿನ ತದಡಿ ಬಳಿ ಇಂದು ಮೀನುಗಾರಿಕಾ ದೋಣಿಯೊಂದು ಸಮುದ್ರದಲ್ಲಿ ದುರಂತಕ್ಷೀಡಾಗಿ ಅದರಲ್ಲಿದ್ದ ಐವರು ಮೀನುಗಾರರು ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ ವಿಜಯಲಕ್ಷ್ಮೀ ದುರಂತಕ್ಷೀಡಾದ ಮೀನುಗಾರಿಕಾ ದೋಣಿ ಆಗಿದ್ದು ಇದು ಕೇಸರಿ ಮೋಹನ ಪರಿಕಂತ್ರ ಎಂಬುವವರಿಗೆ ಸೇರಿದ ಈ ದೋಟ್ ತದಡಿಯಿಂದ ಮೀನುಗಾರಿಕೆಗೆ ತೆರಳುವಾಗ ದೋಣಿಯ ಒಳಗೆ ಒಮ್ನೇಲೆ ನೀರು ನುಗ್ಗಿ ಮುಳುಗಲಾರಂಭಿಸಿದೆ ಆಗ ದೋಣಿಯಲ್ಲಿದ್ದ ಐವರು ಮೀನುಗಾರರು ಸಹಾಯಕ್ಕಾಗಿ ಮೊರೆ ಇಟ್ಲಾಗ ಅಕ್ಷಪಕ್ಕದ ಮೀನುಗಾರಿಕಾ ದೋಣಿಗಳಲ್ಲಿದ್ದ ಮೀನುಗಾರರು ಅವರ ರಕ್ಷಣೆ ಮಾಡಿದ್ದಾರೆ

ಪ್ರಚಲಿತ ವಿದ್ಯಮಾನಗಳ ಬಗ್ಗೆ ಪ್ರಧಾನ ಮಂತ್ರಿ ತಮ್ಮ ಅನಿಸಿಕೆಗಳನ್ನು ದೇಶ ಹಾಗೂ ವಿದೇಶಗಳಲ್ಲಿ ನೆಲೆಸಿರುವ ಭಾರತೀಯ ಸಮುದಾಯದೊಂದಿಗೆ ವಿನಿಮಯ ಮಾಡಿಕೊಳ್ಳಲಿದ್ದಾರೆ

ಗ್ರೂಪ್ ಸಪಯೋಗದಲ್ಲಿ ಹೆಲ್ತ್ ಕೇರ್ ಪಾಡ್ ಕೇಂದ್ರಕ್ಷೆ ವೈದ್ಯಕೀಯ ಶಿಕ್ಷಣ ಸಚವ ಡಾ

ಕೃತಕ ಬುದ್ಲಿಮತ್ತ ತಂತ್ರಜ್ಞಾನ ಹೊಂದಿರುವ ಇಂತಹ ಕೇಂದ್ರಗಳಂದ ಆರೋಗ್ಯ ಕ್ಷೇತ್ರದಲ್ಲಿ ಬಹುದೊಡ್ಡ ಸುಧಾರಣೆ ತರಬಹುದು

ಗಣೇತ ಹಬ್ಬದ ಹಿನ್ನೆಲೆಯಲ್ಲಿ ನಾಡಿದ್ದು ತನಿವಾರ ಬಿಬಿಎಂಪಿ ವ್ಯಾಪ್ತಿಯಲ್ಲಿ ಪ್ರಾಣಿವಧೆ ಹಾಗೂ ಮಾಂಸ ಮಾರಾಟ ನಿಷೇಧಿಸಲಾಗಿದೆ ಕಸಾಯಿ ಖಾನೆಗಳಲ್ಲಿ ಪ್ರಾಣಿವಧೆ ಮಾಡುವುದಾಗಲಿ ಮಳಿಗೆಗಳಲ್ಲಿ ಮಾಂಸ ಮಾರಾಟ ಮಾಡುವಂತಿಲ್ಲ ಎಂದು ಬಿಬಿಎಂಪಿಯ ಪಶುಪಾಲನೆ ಇಲಾಖೆಯ ಜಂಟಿ ನಿರ್ದೇಶಕರು ತಿಳಿಸಿದ್ದಾರೆ ಸದ್ಗಾವನಾ ದಿನದ ಅಂಗವಾಗಿ ಗದಗ ಜೆಲ್ಲಾಧಿಕಾರಿಗಳ ಸಭಾಂಗಣದಲ್ಲಿಂದು ಪ್ರತಿಜ್ಣಾ ವಿಧಿ ಕಾರ್ಯಕ್ರಮ ನಡೆಯಿತು ತಪಸೀಲ್ಲಾರ್ ಪಿ

ಕಲಾಲ ಪ್ರತಿಜ್ಞಾನಿಧಿ ದೋಧಿಸಿದರು

ಇನ್ನುಳಿದಂತೆ ಕರಾವಳಿ ಮತ್ತು ಉತ್ತರ ಒಳನಾಡಿನ ಬಹುತೇಕ ಕಡೆ ಮಳೆಯಾಗಿದೆ

ಮುನ್ನೂಚನೆಯಂತೆ ಕರಾವಳಿ ಮತ್ತು ಒಳನಾಡಿನ ಹಲವೆಡೆ ಗುಡುಗು ಸಹಿತ ಮಳೆ ನಿರೀಕ್ಷಿತ